ನೆರೆ ಬಾಧಿತ ಪ್ರದೇಶಗಳಲ್ಲಿ ರನ್ತೆ ಕಾಮಗಾರಿ ತ್ವರಿತವಾಗಿ ಮೂರ್ಣಗೊಳಿಸಲು ಗೋವಿಂದ ಕಾರಜೋಳ ಸೂಚನೆ

ವಿಶ್ವ ಸಂಸ್ವೆಯಲ್ಲಿ ನಿನ್ನೆ ಪರಿಸರ ಬದಲಾವಣೆ ಸಾರ್ವತ್ರಿಕ ಆರೋಗ್ಯ ಕುರಿತಾದ ಶ್ವಂಗಸಭೆಯಲ್ಲಿ ಜಾಗತಿಕ ತಾಪಮಾನ ಏರಿಕೆ ತಡೆಯಲು ಹಾಗೂ ಭಯೋತ್ಪಾದನೆ ನಿಗ್ರಹದ ಕುರಿತು ಭಾರತ ಕೈಗೊಂಡ ಕ್ರಮಗಳ ಬಗ್ಗೆ ಅಂತಾರಾಷ್ಟೀಯ ಸಮುದಾಯದ ಮುಂದೆ ವಿವರ ಮಂಡಿಸಿದರು ಜನರ ಸಹಭಾಗಿತ್ವ ಹಾಗೂ ಜನಾಂದೋಲನ ಈ ಸಂದರ್ಭದ ಅವಶ್ಯಕತೆಯಾಗಿದ್ದು ಅನುಷ್ನಾನಗೊಳಿಸುವ ಎರಡು ಕ್ಷೆಗಳು ಉಪದೇಶದ ಮಾತುಗಳಿಗಿಂತ ಶ್ರೇಷ್ನ ಎಂದರು

ನ್ಯಾಯಮೂರ್ತಿ ರಮಣ ನೇತೃತ್ವದ ಮೂವರು ನ್ಯಾಯಮೂರ್ತಿಗಳ ಪೀಠ ನಾಳೆ ವಿಚಾರಣೆ ಕೈಗೆತ್ತಿಕೊಳ್ಳಲಿದ್ದು ಉಪ ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶ ನೀಡುವಂತೆ ಅನರ್ಹ ಶಾಸಕರು ಮಧ್ಯಂತರ ಪರಿಹಾರ ಕೋರಿ ಸಲ್ಲಿಸಿರುವ ಅರ್ಜಿ ಇದಾಗಿದೆ

ರಮೇಶ್ ಕುಮಾರ್ ಅವರ ಆಜ್ವೆಯಂತೆ ಅನರ್ಪಗೊಂಡ ಶಾಸಕರು ಚುನಾವಣೆಯಲ್ಲಿ ಸ್ಪರ್ಧಿಸುವಂತಿಲ್ಲ ಎಂದು ಪೀಠದ ಗಮನ ಸೆಳೆದರು

ವಿಧಾನಸಭಾಧ್ವಕ್ಷರ ಆದೇಶದಂತೆ ಉಪಚುನಾವಣೆಯಲ್ಲಿ ಸ್ಪರ್ಧಿಸುವ ಪಕ್ಕನ್ನು ಅನರ್ಹಗೊಂಡ ಶಾಸಕರು ಕಳೆದುಕೊಳ್ಳುವುದಿಲ್ಲ ಎಂದು ಚುನಾವಣಾ ಆಯೋಗದ ಪರವಾಗಿ ವಾದ ಮಂಡಿಸಿದ ವಕೀಲರು ಸುಪ್ರೀಂ ಕೋರ್ಟ್ಗೆ ಸ್ಪಷ್ಟಪಡಿಸಿದರು

ಬೆಳಗಾವಿ ಜಿಲ್ಲೆ ಕಾಗವಾಡ ಕ್ಷೇತ್ರದಿಂದ ಚಂದ್ರಕಾಂತ ಬಸಪ್ಪ ಇಮ್ಲಡಿ ರವೀಂದ್ರ ಗಾಣಿಗೇರ ಬಾಬಾಸಾಬ್ ಶಿಂಧೆ ದಿಗ್ವಿಜಯ ಪವಾರ ದೇಸಾಯಿ ಹಾಗೂ ಓಂ ಪ್ರಕಾಶರಾವ್ ಪಾಟೀಲ ಸೇರಿ ಒಟ್ಟು ಐವರು ನಿನ್ನೆ ನಾಮಪತ್ರ ಸಲ್ಲಿಸಿದ್ದಾರೆ ಅಥಣಿ ವಿಧಾನಸಭಾ ಕ್ಷೇತ್ರದಿಂದ ಮಾಜಿ ಶಾಸಕ ಶಹಜಹಾನ್ ಡೋಂಗರ್ಗಾಂವ್ ಸತ್ತಪ್ಪ ಭಾಗನ್ನವರ ಸಿದ್ದರಾಮಗೌಡ ಪಾಟೀಲ ಹಾಗೂ ಗಜಾನನ ಮಂಗಸೂಳಿ ಸೇರಿ ಒಟ್ಟು ನಾಲ್ವರು ನಾಮಪತ್ರ ಸಲ್ಲಿಸಿದ್ದಾರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸ್ಪರ್ಧಿಸ ಬಯಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಕೆ

ಕೇಶವ ರೆಡ್ಡಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚುನಾವಣಾಧಿಕಾರಿ ರಘುನಂದನ್ ಅವರಿಗೆ ನಿನ್ನೆ ತಮ್ಮ ನಾಮಪತ್ರ ಸಲ್ಲಿಸಿದ್ದಾರೆ ರಾಣೇಬೆನ್ನೂರು ವಿಧಾನಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಪನುಮಂತಪ್ಪ ಕಬ್ಬಾರ ಅವರು ನಿನ್ನೆ ನಾಮಪತ್ರ ಸಲ್ಲಿಸಿದ್ದಾರೆ

ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಜೆಡಿಎಸ್ ಉಪಚುನಾವಣೆ ಎದುರಿಸಲು ಸಜ್ಜಾಗಿದೆ ಎಲ್ಲ ಮುಖಂಡರ ಜತೆ ಈಗಾಗಲೇ ಜೆಡಿಎಸ್ ವರಿಷ್ಟರು ಸಭೆ ನಡೆಸಿದ್ದಾರೆ

ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ

ಹಿಂದಿನ ಚುನಾವಣೆಗಳಲ್ಲಿ ಎಂ

ಎಂ ಮತಯಂತ್ರಗಳನ್ನು ಬಳಸಲಾಗಿತ್ತು

ಹುಣಸೂರು ಉಪಚುನಾವಣೆಗೆ ಈ ನೂತನ ಮತಯಂತ್ರವನ್ನು ಬಳಕೆ ಮಾಡುತ್ತಿದ್ದು ಆ ಬಗ್ಗೆ ಪ್ರಾತ್ಯಕ್ಷಿಕೆ ನೀಡಲಾಗುವುದು ಎಂದು ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ತಿಳಿಸಿದ್ದಾರೆ

ವಿಧಾನಸೌಧದಲ್ಲಿ ನಿನ್ನೆ ನಡೆದ ತುರ್ತು ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಣಯ ತೆಗೆದುಕೊಳ್ಳಲಾಗಿದೆ

ಸಚಿವ ಸಂಪುಟ ಸಭೆ ಬಳಿಕ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಜೆ

ಮಾಧುಸ್ವಾಮಿ ಸುದ್ದಿಗಾರರಿಗೆ ಈ ವಿಷಯ ತಿಳಿಸಿದರು

ಪೂರಕ ಬಜೆಟ್ ಮಂಡಿಸಿದರೂ ಯಾವುದೇ ಹೊಸ ಘೋಷಣೆ ಇರುವುದಿಲ್ಲ ಎನ್ಡಿಆರ್ಎಫ್ ಸೇರಿದಂತೆ ತುರ್ತು ಕಾಮಗಾರಿಗೆ ಈ ಪೂರಕ ಬಜೆಟ್ ಸೀಮಿತವಾಗಿರಲಿದೆ ಎಂದರು ರಾಜ್ಯದ ದಕ್ಷಿಣ ಒಳನಾಡಿಗೆ ನೈರುತ್ತ ಮುಂಗಾರು ಮಾರುತಗಳು ಪ್ರವೇಶಿಸಿದ್ದು ಇಂದು ಮತ್ತು ನಾಳೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮೈಸೂರು ತುಮಕೂರು ಮಂಡ್ಲ ರಾಮನಗರ ಚಿಕ್ಕಬಳ್ಳಾಮರ ಹಾಗೂ ಕೋಲಾರ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ

ಉತ್ತರ ಒಳನಾಡಿನ ಬೆಳಗಾವಿ ಹಾಗೂ ಬಾಗಲಕೋಟೆ ಬಿಟ್ಟು

ಇಂದು ಮತ್ತು ನಾಳೆ ಮೀನುಗಾರಿಕೆ ಸೇರಿದಂತೆ ಯಾವುದೇ ಸಂದರ್ಭದಲ್ಲಿ ಸಮುದ್ರ ತಟಕ್ಕೆ ತೆರಳದಂತೆ ಮೀನುಗಾರರಿಗೆ ಹಾಗೂ ಪ್ರವಾಸಿಗರಿಗೆ ಮುನ್ನೆಚ್ಚರಿಕೆ ನೀಡಲಾಗಿದೆ

ನೆರೆ ಬಾಧಿತ ಜಿಲ್ಲೆಗಳಲ್ಲಿ ಸಂಪರ್ಕ ರಸ್ತೆ ಸೇತುವೆ ನಿರ್ಮಾಣದ ಕಾಮಗಾರಿಗಳನ್ನು ತ್ವರಿತವಾಗಿ ಮೂರ್ಣಗೊಳಿಸುವಂತೆ ಕಾರಜೋಳ ಅವರು ರಾಜ್ಜ ನಿರ್ಮಾಣ ನಿಗಮದ ಅಧಿಕಾರಿಗಳಿಗೆ ಸೂಚಿಸಿದರು

ವೆಂಕಯ್ದ ನಾಯ್ದು ಎರಡು ದಿನಗಳ ಭೇಟಿಗಾಗಿ ಇಂದು ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ ಉಪರಾಷ್ಟಪತಿಯವರು ಇಂದು ಬೆಂಗಳೂರಿನ ಬಿ ಎಚ್ ಎಸ್ ಉನ್ನತ ಶಿಕ್ಷಣ ಸಂಸ್ಥೆಯ ಅಮೃತ ಮಹೋಶ್ಲವದಲ್ಲಿ ಭಾಗವಹಿಸುವರು ನಾಳೆ ಕೃಷಿ ವಿಶ್ವವಿದ್ದಾಲಯದ ವಿಜ್ವಾನ ಕೇಂದ್ರದಲ್ಲಿ ಆಯೋಜಿತವಾದ ಭಾರತದ ಬದಲಾಗುತ್ತಿರುವ ಮಾದರಿ ಜಾಗತಿಕ ಸ್ಪರ್ಧಾತ್ಮತೆಗೆ ಕೌಶಲ ಮತ್ತು ಉದ್ದಮ ಶೀಲತೆ ಕುರಿತ ಅಂತಾರಾಷ್ಟೀಯ ಸಮ್ಮೇಳನದಲ್ಲಿ ಭಾಗವಹಿಸಿ ನಂತರ ಪುಣೆಗೆ ತೆರಳಲಿದ್ದಾರೆ